ಚಾಲನೆ

ಅರ್ಥವ್ಲವಸ್ಥೆಯಲ್ಲಿನ ಕ್ಷಿಪ್ರ ಬದಲಾವಣೆಗಳು ಅರ್ಥವ್ಲವಸ್ಥೆಯ ಭವಿಷ್ಣ ರೂಪಿಸಲಿವೆ ಆರ್ಬಿಐ ಗೌರ್ನರ್

ಇಂದು ಸಿ ಆರ್ ಪಿ ಎಫ್

ಆರ್ ಪಿ

ನಿರ್ವಹಿಸುತ್ತಿದೆ ಪ್ರಧಾನಮಂತ್ರಿ

ಮುಂದ್ಲೆ ಮತ್ತು ಕೋಲ್ಲತಾದಲ್ಲಿನ ಪ್ರಯೋಗಾಲಯಗಳನ್ನು ಪ್ರಧಾನಮಂತ್ರಿ ಲೋಕಾರ್ಪಣೆ ಮಾಡಿದರು ಈ ಮೂರು ಪ್ರಯೋಗಾಲಯಗಳು ದೇಶದಲ್ಲಿ ಸೋಂಕು ಪರೀಕ್ಷಾ ಸಾಮರ್ಥ್ಲವನ್ನು ಹೆಚ್ಚಿಸಲಿವೆ ಎಂದು ಅವರು ತಿಳಿಸಿದರು

ಜೊತೆಗೆ ಇತರ ಅಗತ್ಯ ವೈದ್ಯಕೀಯ ಉಪಕರಣಗಳನ್ನು ದೇತೀಯವಾಗಿ ಉತ್ಪಾದಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ಅವರು ದೇಶದ ವಿಜ್ವಾನಿಗಳ ಸೇವೆಯನ್ನು ಮುಕ್ತ ಕಂಠದಿಂದ ಪಶಂಸಿಸಿದರು ಐಸಿಎಂಆರ್ನ ನೋಯ್ಗಾದಲ್ಲಿರುವ ಕ್ಲಾನ್ಸರ್ ನಿಯಂತ್ರಣ ಮತ್ತು ಸಂಶೋಧನಾ ರಾಷ್ಷೀಯ ಕೇಂದ್ರ ಮುಂಬೈನ ರಾಷ್ಷೀಯ ಸಂತಾನೋತ್ವತ್ತಿ ಆರೋಗ್ಯ ಕುರಿತ ಸಂಶೋಧನಾ ಕೇಂದ್ರ ಮತ್ತು ಕೋಲ್ಲತ್ತಾದ ರಾಷ್ಲೀಯ ಕಾಲರಾ ಮತ್ತು ಇತರೆ ಸಾಂಕಾಮಿಕ ರೋಗಗಳ ಕೇಂದ್ರಗಳಲ್ಲಿ ಸ್ಥಾಪಿಸಲಾಗಿರುವ ನೂತನ ಪ್ರಯೋಗಾಲಯಗಳಲ್ಲಿ

ವಿದೇಶಗಳಿಗೆ ಹೋಲಿಸಿದಲ್ಲಿ ಭಾರತದಲ್ಲಿ ಕೊರೋನಾ ಸೋಂಕಿನಿಂದ ಮೃತಪಡುವವರ ಸಂಖ್ಯೆ ಭಾರೀ ಕಡಿಮೆ ಇದೆ ಕೇಂದ್ರ ಸರ್ಕಾರ ಸೂಕ್ತ ಮುಂಜಾಗ್ರತಾ ಕ್ರಮ ಹಾಗೂ ನಿಗಾ ವಹಿಸಿರುವುದರಿಂದ ಚೇತರಿಕೆ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ ಎಂದು ಪ್ರಧಾನಮಂತ್ರಿ ಬಲವಾಗಿ ಸಮರ್ಥಿಸಿಕೊಂಡರು ಈ ಪ್ರಯೋಗಾಲಯಗಳು ಸೋಂಕು ಪರೀಕ್ಸಾ ಸಮಯವನ್ನು ತಗ್ಗಿಸುವುದಲ್ಲದೆ ಲ್ಲಾಬ್ ಸಿಬ್ಲಂದಿ ಕ್ಷಿನಿಕಲ್ ಸಾಮುಗಗಳ ಮೂಲಕ ಸೋಂಕಿಗೆ ಒಳಗಾಗುವುದನ್ನು ತಪ್ಪಸಲಿದೆ ಈ ಲ್ಲಾಬ್ಗಳಲ್ಲಿ ಕೋವಿಡ್ ಮಾತ್ರವಲ್ಲದೆ ಇತರೆ ಸಾಂಕ್ರಾಮಿಕ ರೋಗಗಳಾದ ಹೆಪಟ್ಟಿಟಸ್ ಬಿ ಮತ್ತು ಸಿ ಎಚ್ಐವಿ ಮ್ಲೆಕ್ಡೋ ಬ್ಲಾಕ್ಷೀರಿಯಂ ಕ್ಷಯರೋಗ ಸ್ಕೆಟೋಮಗ್ಲೋವ್ಲೆರಸ್ ಕ್ಲಾಮ್ಲೆಡಿಯಾ ನ್ಲೆಸೀರಿಯಾ ಡೆಂಭಿ ಮತ್ತಿತರ ಪರೀಕ್ಷೆಗಳನ್ನು ನಡೆಸಬಹುದಾಗಿದೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಹಾಗೂ ವಿಜ್ವಾನ ತಂತ್ರಜ್ವಾನ ಸಚಿವರು ಮತ್ತು ಮೂರೂ ರಾಜ್ಯಗಳ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಅಸಾಮಾನ್ನ ಸಾಧನೆ ಮಾಡಲಾಗಿದೆ

ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಲಾಂಕ್ಷೆಂಟ್ ಹಾಲ್ನಲ್ಲಿಂದು ಒಂದು ವರ್ಷದ ಸಾಧನೆಯ ಕಿರುಹೊತ್ತಿಗೆಯನ್ನು ಮುಖ್ಯಮಂತ್ರಿ ಬಿಡುಗಡೆ ಮಾಡಿದರು ಇದೇ ವೇಳೆ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಬಳಿಕ ಜನಪದ ಮಾರ್ಚ್ ಆಫ್ ಕರ್ನಾಟಕ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು ನಂತರ ಐದು ನಿಮಿಷಗಳ ಸಾಕ್ಷ್ಯ ಚಿತ್ರದ ಪ್ರದರ್ಶನ ನಡೆಯಿತು

ಕಾರ್ಯಕ್ರಮ ಉದ್ದೇತಿಸಿ ಮಾತನಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪ ಕಳೆದ ಒಂದು ವರ್ಷದಲ್ಲಿ ರಾಜ್ಲದ ಯಾವುದೇ ಕಡೆ ಕಾನೂನು ಸುವ್ತವಸ್ಥೆಗೆ ಧಕ್ಕೆಯಾಗದಂತೆ ತಾರತಮ್ಯವೆಸಗದೆ ಎಲ್ಲಾ ವರ್ಗದ ಜನರ ಅಭಿವೃದ್ದಿಗೆ ರಾಜ್ಯ ಸರ್ಕಾರ ಶ್ರಮಿಸಿದೆ ಎಂದು ಹೇಳಿದರು

ನಂಜುಂಡಪ್ಪ ವರದಿ ಜಾರಿಗೆ ಒತ್ತು ನೀಡುವ ಮೂಲಕ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಕಲ್ಲಾಣ ಕರ್ನಾಟಕದ ಸಮಗ್ರ ಅಭಿವೃದ್ದಿ ಸರ್ಕಾರದ ಗುರಿಯಾಗಿದೆ ಎಂದರು

ಇವು ಅರ್ಥವ್ವವಸ್ಥೆಯ ಭವಿಷ್ಠವನ್ನು ರೂಪಿಸಲಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಶಕ್ತಿ ಕಾಂತ್ ದಾಸ್ ಅಭಿಪ್ರಾಯಪಟ್ಟಿದ್ದಾರೆ ಅವರು ಇಂದು ಭಾರತೀಯ ಕೈಗಾರಿಕಾ ಒಕ್ಕೂಟದ ರಾಷ್ಷೀಯ ಮಂಡಳಿ ಸದಸ್ನರನ್ನು ವಿಡಿಯೋ ಕಾನ್ವರೆನ್ಸ್ ಮೂಲಕ ಉದ್ಗೇತಿಸಿ ಮಾತನಾಡುತ್ತಿದ್ದರು

ಈಗಾಗಲೇ ನಿಧಾನಗತಿಯಲ್ಲಿದ್ದ ಅರ್ಥವ್ಯವಸ್ಥೆಗೆ ಫಾಸಿಯುಂಟು ಮಾಡಿರುವ ಕೊರೋನಾ ವೈರಾಣು ಸಾಂಕ್ರಾಮಿಕದ ವಿರುದ್ಲ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಿಆರ್ಪಿಎಫ್ನ ಎಲ್ಲಾ ಸಿಭ್ಗಂದಿಗೆ ಅಭಿನಂದನೆ ಸಲ್ಲಿಸಿದ್ದು ರಾಷ್ಷೀಯ ಭದ್ರತೆಯಲ್ಲಿ ಸಿಆರ್ಪಿಎಫ್ ಮುಂಚೂಣಿ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಅವರು ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಸಿಆರ್ಪಿಎಫ್ನ ಧ್ಲೆರ್ಯ ಮತ್ತು ವ್ಯಕ್ತಿಪರತೆ ಶ್ಲಾಘನೀಯ ಎಂದಿರುವ ಪ್ರಧಾನಮಂತ್ರಿ ಮುಂದಿನ ದಿನಗಳಲ್ಲಿ ಸಿಆರ್ಪಿಎಫ್ ಸಾಧನೆ ಮತ್ತಪ್ಲ ಉನ್ನತಿಗೆ ಏರಲಿದೆ ಎಂದಿದ್ದಾರೆ ಕೇಂದ್ರ ಗ್ಲಪ ಸಚಿವ ಅಮಿತ್ ಶಾ ಧ್ಲೆರ್ಯ ಸಾಪಸ ಮತ್ತು ತ್ನಾಗಕ್ಷೆ ಸಿಆರ್ಪಿಎಫ್ ಮತ್ತೊಂದು ಹೆಸರಾಗಿದ್ದು

ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಸಿಆರ್ಪಿಎಫ್ ಸಿಬ್ಲಂದಿಯ ಧೈರ್ಯ ಮತ್ತು ಸ್ವೈರ್ಯವನ್ನು ಶ್ಲಾಘಿಸಿದ್ದಾರೆ ಇಂದು ದೇಶದ ಮಾಣಿ ರಾಷ್ಟಪತಿ ಡಾ

ಪಿ ಜೆ ಅಬ್ಲುಲ್ ಕಲಾಂ ಅವರ ಪುಣ್ಣತಿಥಿ ಭಾರತದ ಕ್ಷಿಪಣಿ ಜನಕ ಎಂದೇ ಹೆಸರಾಗಿದ್ದ ಕಲಾಂ ಅವರನ್ನು ದೇಶ ಗೌರವದಿಂದೆ ಸ್ತರಿಸಿದೆ ಕಲಾಂ ಅವರ ಹುಟ್ಲೂರಿನಲ್ಲಿರುವ ಸ್ತಾರಕಕ್ಕೆ ಜಿಲ್ಲಾ ಕೆಲೆಕ್ಷರ್ ವೀರರಾಫವ ರಾವ್ ಪುಷ್ನ ನಮನ ಸಲ್ಲಿಸಿದರು

ದೇಶಕ್ಕೆ ಡಾ

ಫ್ರಾನ್ಸ್ನಿಂದ ಇಂದು ಭಾರತದತ್ತ ಪ್ರಯಾಣ ಆರಂಭಿಸಿವೆ ಯುನೈಟೆಡ್ ಅರಬ್ ಎಮಿರೇಟ್ಸನಲ್ಲಿರುವ ಫ್ರಾನ್ಸ್ನ ವಾಯುಯಾನ ಫಟಕದಲ್ಲಿ ಇಂಧನ ಭರ್ತಿ ಮಾಡಿದ ನಂತರ ಭಾರತಕೆ ಪ್ರಯಾಣ ಬೆಳೆಸಲಿದೆ